ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ನಿನ್ನೆ ಸನ್ನದ್ದತೆಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಿದರು ವಿವಿಧ ಸಚಿವಾಲಯಗಳು ಮತ್ತು ರಾಜ್ಯಗಳು ಒಗ್ಗೂಡಿ ಕೆಲಸ ಮಾಡುತ್ತಿದ್ದು ಭಾರತಕ್ಕೆ ಆಗಮಿಸುವವರನ್ನು ಸೂಕ್ತ ಪರೀಕ್ಷೆ ನಡೆಸಲಾಗುತ್ತಿದೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ವೈರಸ್ ಕುರಿತಂತೆ ಭಾರತದಲ್ಲಿ ಆತಂಕಪಡುವ ಅಗತ್ತವಿಲ್ಲ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾದ ಅಗತ್ಯವಿದ್ದು

ತಕ್ಷಣವೇ ಜಾರಿಗೆ ಬರುವಂತೆ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಪ್ರಜೆಗಳಗೆ ನೀಡಲಾಗಿರುವ ಎಲ್ಲ ರೀತಿಯ ವೀಸಾ ಮತ್ತು ಇ ವೀಸಾಗಳನ್ನು ಸರ್ಕಾರ ಸ್ಥಗಿತಗೊಳಿಸಿದೆ ಈ ದೇಶಗಳಿಂದ ಭಾರತಕ್ಕೆ ಆಗಮಿಸಲು ಬಯಸುವವರು ತಮ್ಮ ಸಮೀಪದ ಭಾರತೀಯ ರಾಯಭಾರಿ ಕಚೇರಿಯಿಂದ ಹೊಸ ವೀಸಾ ಪಡೆಯುವಂತೆ ಆರೋಗ್ಯ ಸಚಿವಾಲಯ ಪರಿಷ್ಟತ ಪ್ರವಾಸಿ ಸಲಹಾ ಸೂಚನೆಯಲ್ಲಿ ತಿಳಿಸಿದೆ ಚೀನಾ ಇರಾನ್ ಇಟಲಿ ದಕ್ಷಿಣ ಕೊರಿಯಾಗೆ ಪ್ರಯಾಣಿಸದಂತೆ ಭಾರತೀಯ ಪ್ರಜೆಗಳಿಗೆ ಸೂಚಿಸಿರುವ ಸಚಿವಾಲಯ ಸೋಂಕು ಪೀಡಿತ ದೇಶಗಳಗೆ ಅನಗತ್ವವಾಗಿ ಪ್ರಯಾಣಿಸದಂತೆ ಸಲಹೆ ಮಾಡಿದೆ

ಸಮಗ್ರ ವ್ವಾಧಿ ಮೇಲ್ವಿಚಾರಣಾ ಕಾರ್ಯಕ್ರಮ ಐಡಿಎಸ್ಪಿ ಯೋಜನೆಯಡಿ ಪ್ರಯಾಣಿಕರನ್ನು ಸಮುದಾಯದ ಸಹಕಾರದೊಂದಿಗೆ ನಿಗಾ ಇಡುವ ವ್ಯವಸ್ಥೆ ಮಾಡಲಾಗಿದೆ

ಹರ್ಷವರ್ಧನ್ ಹೇಳಿದ್ದಾರೆ

ದೇಶದಲ್ಲಿ ಕೊರೋನಾ ವೈರಸ್ ನಿಯಂತ್ರಣ ಕುರಿತು ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ವಿವಿಧ ಸಚಿವಾಲಯಗಳು ವಿವಿಧ ರಾಜ್ಯಗಳ ಮುಖ್ಯ ಕಾರ್ಯದರ್ತಿಗಳು ಆರೋಗ್ಯ ಕಾರ್ಯದರ್ತಿಗಳೊಂದಿಗೆ ವಿಡೀಯೋ ಸಂವಾದ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದರು ವೈರಸ್ ನಿಯಂತ್ರಣಕ್ಕಾಗಿ ಸೋಮವಾರದಿಂದಲೇ ಪ್ರವಾಸ ಸೂಚನೆಗಳನ್ನು ನೀಡಲಾಗಿದ್ದು ಈ ಸಂಬಂಧ ರಾಜ್ಯ ಸರ್ಕಾರಗಳಿಗೆ ಅಗತ್ಯ ನಿರ್ದೇಶನಗಳನ್ನು ಕೊಡಲಾಗಿದೆ ವಿಮಾನ ನಿಲ್ದಾಣಗಳಲ್ಲಿ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚಿಸಲಾಗಿದ್ದು ಈ ಸಂಬಂಧದ ಮಾರ್ಗಸೂಚಿಗಳನ್ನು ಎರಡು ದಿನಗಳ ಹಿಂದೆ ಒದಗಿಸಲಾಗಿದೆ

ಸಮಸ್ಯಾತ್ಮಕ ರಾಷ್ಟಗಳಿಗೆ ತ್ವರಿತವಾಗಿ ನೆರವು ನೀಡುವ ಉದ್ದೇಶದಿಂದ ಈ ಪ್ಯಾಕೇಜ್ ರೂಪಿಸಲಾಗಿದೆ ಎಂದು ವಿಶ್ವ ಬ್ಯಾಂಕ್ ಅಧ್ಯಕ್ಷ ಡೇವಿಡ್ ಮಾಲ್ವಾಸ್ ತಿಳಿಸಿದ್ದಾರೆ ಅಗತ್ಯವಿರುವ ರಾಷ್ಟಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಧ್ಯೇಯ ಹೊಂದಿದ್ದು ಪ್ರಮುಖವಾಗಿ ಬಡ ರಾಷ್ಟಗಳಿಗೆ ನೆರವಾಗುವ ಉದ್ದೇಶವನ್ನು ವಿಶ್ವಬ್ಯಾಂಕ್ ಹೊಂದಿದೆ ಈ ಹಣವನ್ನು ವೈದ್ಯಕೀಯ ಪರಿಕರಗಳ ಖರೀದಿ ಹಾಗೂ ಆರೋಗ್ಯ ಸೇವೆಗಳಗಾಗಿ ಬಳಕೆ ಮಾಡಿಕೊಳ್ಳಲು ಅವಕಾಶವಿದೆ ಮನವಿ ಆಧಾರದ ಮೇಲೆ ನೆರವು ಬಿಡುಗಡೆ ಮಾಡಲು ನಿರ್ಧರಿಸಿದ್ದು ಈಗಾಗಲೇ ವಿಶ್ವಬ್ಯಾಂಕ್ ಪಲವಾರು ರಾಷ್ಟಗಳನ್ನು ಸಂಪರ್ಕಿಸಿ ಅರ್ಥಿಕ ನೆರವು ನೀಡುವುದಾಗಿ ತಿಳಿಸಲಾಗಿದೆ ಎಂದು ಡೇವಿಡ್ ಮಾಲ್ವಾಸ್ ತಿಳಿಸಿದ್ದಾರೆ

ಈ ಸಮಾರಂಭದಲ್ಲಿ ಸಂಸ್ಕೃತಿ ಸಚಿವ ಪ್ರಹ್ನಾದ್ ಸಿಂಗ್ ಪಟೇಲ್ ಹಾಗೂ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಉತ್ತಮ್ ಪಚಾಮೆ ಪಾರ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಟಿ ಮೋಹನ್ ಕುಮಾರ್ ಕೇರಳದ ಅನೂಪ್ ಕುಮಾರ್ ಮನ್ಝುಕಿ ಗೋಪಿ ಪಶ್ಚಿಮ ಬಂಗಾಳದ ಡೇವಿಡ್ ಮಲ್ಕರ್ ಫರೂಕಿ ಅಹಮ್ಮದ್ ಹಲ್ಲೇರ್ ಗುಜರಾತ್ನ ದೇವೇಂದ್ರ ಕುಮಾರ್ ಖರೆ ಮುಂಬೈನ ದಿನೇತ್ ಪಾಂಡ್ಕ ರಾಜಸ್ತಾನದ ಹರಿರಾಮ್ ಕುಂಬವತ್ ಕೇಶರಿ ನಂದನ್ ಪ್ರಸಾದ್ ಮಹಾರಾಷ್ಷದ ರತನ್ ಕೃಷ್ಣ ಸಹ ಸೇರಿ ಹಲವು ಕಲಾವಿದರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ

ಶ್ರೀನಗರದಲ್ಲಿ ನಿನ್ನೆ ಜಮ್ಮ ಕಾಶ್ಮೀರ ಆರ್ಥಿಕ ಒಕ್ಕೂಟದ ನಿಯೋಗದ ಜೊತೆ ಚರ್ಜೆ ನಡೆಸಿದ ನಂತರ ಈ ವಿಷಯ ತಿಳಿಸಿದ ಅವರು ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರದ ಸಮಗ್ರ ಅಭಿವೃದ್ದಿ ಉದ್ದೇಶವನ್ನೊಳಗೊಂಡ ನೀತಿ ಹೊರಹೊಮ್ಬಲಿದೆ ಎಂದರು ಜಮ್ಮು ಕಾಶ್ಮೀರದಲ್ಲಿ ಕೈಗಾರಿಕಾ ಚಟುವಟಕೆಯನ್ನು ಉತ್ತೇಜಿಸಲು ಆದ್ಯತೆ ನೀಡಲಾಗುತ್ತಿದೆ ಇಲ್ಲಿನ ಕರಕುಶಲ ವಸ್ತುಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆಯಿದೆ ಎಂದು ಅವರು ತಿಳಿಸಿದ್ದಾರೆ ನೋವೆಲ್ ಕರೋನಾ ವೈರಸ್ ಬಗ್ಗೆ ತೀವ್ರ ನಿಗಾ ವಹಿಸುತ್ತಿರುವುದಾಗಿ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮ ಮತ್ತು ಕಾಶ್ಮೀರ ಸರ್ಕಾರ ತಿಳಿಸಿದೆ ಕೇಂದ್ರ ಸರ್ಕಾರದ ಮೋದಲ ಆದೇಶದಿಂದಲೇ ಅಧಿಕಾರಿಗಳು ಈ ವೈರಸ್ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಹೆಚಿನ ನಿಗಾ ಇರಿಸಲಾಗಿದೆ ಎಂದು ಸಕಾರದ ವಕ್ತಾರ ರೋಹಿತ್ ಕನ್ಸಾಲ್ ತಿಳಿಸಿದ್ದಾರೆ

ನೊವೆಲ್ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ಪ್ರವಾಸ ಕೈಗೊಳ್ಳುವ ಕುರಿತು ಆರೋಗ್ಯ ಸಚವಾಲಯ ನೀಡಿರುವ ಸಲಹೆಗಳ ಬಗ್ಗೆ ಖಾಸಗಿ ವಾಹಿನಿಗಳು ಮತ್ತು ಎಫ್ಎಂ ರೇಡಿಯೋಗಳಲ್ಲಿ ಸೂಕ್ತ ಪ್ರಚಾರ ನೀಡುವಂತೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಮನವಿ ಮಾಡಿದೆ

ಜನಸಾಮಾನ್ಕರಿಗೆ ಮಾಹಿತಿ ಪ್ರಸಾರ ಮಾಡುವಲ್ಲಿ ವಿದ್ಯುವ್ದಾನ ಮಾಧ್ಯಮ ಮುಂಚೂಣಿಯಲ್ಲಿದ್ದು ತನ್ನ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವಂತೆ ಕೋರಿದೆ ಭಾರತದಲ್ಲಿ ಸೋಮವಾರದ ನಂತರ ಹೊಸದಾಗಿ ಮೂರು ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚಿನ ನಿಗಾವಹಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಇಟಲಿ ಭಾಗಗಳಿಂದ ಆಗಮಿಸುವ ವಿಮಾನಗಳಲ್ಲಿ ಪ್ರಯಾಣಕ್ಕೂ ಮುನ್ನವೇ ರೋಗ ನಿರೋಧಕ ಪ್ರಕ್ರಿಯೆಯನ್ನು ನಡೆಸುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ನಿರ್ದೇಶನಾಲಯ ಸೂಚಿಸಿದೆ ವಿಮಾನ ನಿಲ್ದಾಣಗಳು ಮತ್ತು ವಿಮಾನಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ಸರ್ಜಿಕಲ್ ಮಾಸ್ಕ್ ಹಾಗೂ ಕೈ ಗವಸುಗಳನ್ನು ಸಂಗ್ರಹಿಸಿ ವಿಮಾನ ಸಿಬ್ಬಂದಿ ಹಾಗೂ ಪ್ರಯಾಣಿಕರಿಗೆ ಒದಗಿಸುವಂತೆ ಸೂಚಿಸಲಾಗಿದೆ ವಿಮಾನ ನಿಲ್ದಾಣಗಳಲ್ಲಿ ಬಹು ಹಂತದಲ್ಲಿ ಕೈಗಳನ್ನು ಸ್ವಚ್ಛಗೊಳಿಸುವ ವ್ಯವಸ್ಥೆ ರೂಪಿಸುವಂತೆ ನಿರ್ದೇಶನಾಲಯ ಆದೇಶಿಸಿದೆ

ವಿಜ್ಞಾನ ನಾವೀನ್ಯತೆ ಬಾಹ್ಕಾಕಾಶ ತಂತ್ರಜ್ಞಾನ ಕಾರ್ಯಕ್ರಮಗಳ ಬಗ್ಗೆ ಯುವ ಸಮೂಹ ಆಸಕ್ತಿ ತೋರುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಸೇರ ಬಯಸುವವರು ಕೂಡಲೇ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳುವಂತೆ ಸಲಹೆ ಮಾಡಿದ್ದಾರೆ ನೋಂದಣಿಗೆ ನಾಳೆ ಕಡೆಯ ದಿನವಾಗಿದೆ

ಕೇಂದ್ರ ಕ್ರೀಡಾ ಹಾಗೂ ಯುವ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು